ಿಗ ದೇಶದ ಯಾವುದೇ ರಾಜ್ಯದ ನ್ಯಾಯಬೆಲೆ ಅಂಗಡಿಯಲ್ಲಾದರೂ ಪಡಿತರ ಪಡೆಯಲು ಅನುಕೂಲವಾಗುವಂತೆ ಒಂದು ರಾಪ್ಷ ಒಂದು ಪಡಿತರ ಚೀಟ ವ್ಚವಸ್ಥೆ ಜಾರಿಗೊಳಿಸಿದ್ದು ಸ್ವಾಗತಾರ್ಪ ಕೇಂದ್ರ ಸಚಿವ ಪ್ರಹ್ನಾದ್ ಜೋಶಿ ಿಗ ಎಪಿಎಂಸಿ ಕಾಯ್ಗೆಗೆ ತಿದ್ಗುಪಡಿ ತರಲು ರಾಜ್ಯ ಸಚಿವ ಸಂಪುಟ ಸಮಿತಿ ಸಭೆ ಅನುಮೋದನೆ ಿಗ ಎಪಿಎಂಸಿ ತಿದ್ದುಪಡಿ ಕಾಯಿದೆ ನಿರ್ಧಾರ ಹಿಂಪಡೆಯುವಂತೆ ಜೆ ಡಿ

ವಾರ್ತೆಗಳ ವಿವರ ಕೊರೋನಾ ಸಂತ್ರಸ್ತರಾದ ವಲಸೆ ಕಾರ್ಮಿಕರು ಪಡಿತರಪದ್ದತಿಯಡಿ ದೇಶದ ಯಾವುದೇ ರಾಜ್ಯದ ನ್ಯಾಯದೆಲೆ ಅಂಗಡಿಯಲ್ಲಾದರೂ ಪಡಿತರ ಪಡೆಯಲು ಅನುಕೂಲವಾಗುವಂತೆ ಒಂದು ರಾಷ್ಷ ಒಂದು ಪಡಿತರ ಚೀಟ ವ್ಯವಸ್ಥೆಯನ್ನು ಇದೇ ಆಗಸ್ಟ್ ತಿಂಗಳಿಂದ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಪಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸ್ವಾವಲಂಬಿ ಭಾರತ ಅಭಿಯಾನದ ಎರಡನೇಯ ಸುದ್ದಿಗೋಷ್ಠಿಯಲ್ಲಿ ಕೊರೋನಾ ಸಂಕಪ್ಲದ ಹಿನ್ನೆಲೆ

ಜಿ ಬೇಳೆ ನೀಡಲಾಗುವುದು ಎಂದರು ವಲಸೆ ಕಾರ್ಮಿಕರು ಬೀದಿಬದಿ ವ್ಯಾಪಾರಿಗಳು ಸಣ್ಣ ರೈತರ ಮೇಲೆ ಈ ಎಲ್ಲ ಯೋಜನೆಗಳು ಕೇಂದ್ರೀಕರಿಸಿವೆ ಇದರಲ್ಲಿ ಹೆಚ್ಚುವರಿ ಪಡಿತರ ಪಡಿತರ ಚೀಟಿಗಳ ಸಾರ್ವತ್ರಿಕರಣ ಕ್ಷೆಗೆಟುಕುವ ಬಾಡಿಗೆ ದರದಲ್ಲಿ ವಲಸೆ ಕಾರ್ಮಿಕರಿಗೆ ಮತ್ತು ನಗರದ ಬಡವರಿಗೆ ವಸತಿ ಸೌಲಭ್ಯ ಮುದ್ರಾ ಶಿಶು ಸಾಲ ಯೋಜನೆಗೆ ಚೈತನ್ನ ಬುಡಕಟ್ಲು ಪ್ರದೇಶದ ಬಡಜನರ ಕಲ್ಲಾಣ

ತವರಿಗೆ ಮರಳುವ ವಲಸೆ ಕಾರ್ಮಿಕರಿಗೆ ನೆರವಾಗುವ ನಿಟ್ಲನಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಹಾತ್ನಾಗಾಂಧಿ ಗ್ರಾಮೀಣ ಉದ್ಯೋಗ ಬಾತ್ರಿ ಯೋಜನೆಯಡಿಯಲ್ಲಿ ನಿಯಮಾನುಸಾರ ಉದ್ಯೋಗ ಕಲ್ಪಿಸುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು

ಆತ್ನ ನಿರ್ಭರ್ ಭಾರತ್ ಆರ್ಥಿಕ ಪುನಶ್ವೇತನ ಯೋಜನೆಯೆ ಎರಡನೇ ದಿನದ ಫೋಷಣೆಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಡವರ ಬಗ್ಗೆ ಇರುವ ಕಾಳಜಿಯನ್ನು ಬಿಂಬಿಸುತ್ತದೆ ಅಲ್ಲದೆ ಎಲ್ಲರನ್ನೊಳಗೊಂಡ ಪ್ರಗತಿಯ ಆಶಯವನ್ನು ದೃಢಪಡಿಸುತ್ತದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಲಸೆ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ರೈತರು ಕೂಲಿ ಕಾರ್ಮಿಕರು ಮೊದಲಾದ ಎಲ್ಲ ಸಮುದಾಯಗಳಿಗೆ ಮೂಲಸೌಲಭ್ಡ ಮತ್ತು ಉದ್ಯೋಗ ಒದಗಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಶ್ಲಾಘನೀಯ ಎಂದು ಹೇಳಿದರು

ವಲಸೆ ಕಾರ್ಮಿಕರು ಪಡಿತರಪದ್ಧತಿಯಡಿ ದೇಶದ ಯಾವುದೇ ರಾಜ್ಯದ ನ್ನಾಯಬೆಲೆ ಅಂಗಡಿಯಲ್ಲಾದರೂ ಪಡಿತರ ಪಡೆಯಲು ಅನುಕೂಲವಾಗುವಂತೆ ಒಂದು ರಾಪ್ಷ ಒಂದು ಪಡಿತರ ಚೀಟ ವ್ವವಸ್ಥೆಯನ್ನು ಜಾರಿಗೊಳಿಸಿದ್ದು ಸ್ವಾಗತಾರ್ಹ ಎಂದು ಕೇಂದ್ರ ಸಂಸದೀಯ ವ್ವವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ

ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ರೈತರನ್ನು ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ಅವರ ಉತ್ಪನ್ನಗಳಿಗೆ ಲಾಭ ದೊರಕಿಸುವ ಉದ್ದೇಶದಿಂದ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು ಖಾಸಗಿ ಮಾರುಕಟ್ಟೆ ಸ್ಥಾಪನೆಗೂ ಅವಕಾಶ ಮಾಡಿಕೊಡುವ ಮೂಲಕ ರೈತರ ಉತ್ಪನ್ನ ಖರೀದಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಇದರಿಂದಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿ ಹಾಗೂ ಮಧ್ಯವರ್ತಿಗಳಿಂದ ಆಗುತ್ತಿದ್ದ ತೊಂದರೆ ನಿವಾರಣೆಯಾಗಲಿದೆ ಎಂದರು ಇಡೀ ರಾಜ್ಯ ಕೊರೊನಾ ವಿರುದ್ದ ಸಮರ ನಡೆಸುತ್ತಿರುವಈ ಸಮಯದಲ್ಲಿ ಸುಗ್ರೀವಾಜ್ಷೆಯ ಮೂಲಕ ಎಪಿಎಂಸಿ ಕಾಯಿದೆಗೆ ತಿದ್ದುಪಡಿ ಮಾಡಲು ಹೊರಟಿರುವ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಜೆಡಿಎಸ್ ವರಿಷ್ಠ ಎಚ್

ಈ ಕುರಿತು ಟ್ವಿಚ್ ಮಾಡಿರುವ ಅವರು ರೈತ ಸಮುದಾಯದ ಅಭಿಪ್ರಾಯ ಪಡೆಯದೇ ಹಾಗೂ ಈ ತಿದ್ದುಪಡಿ ಕಾಯಿದೆಯನ್ನು ಸದನದಲ್ಲಿ ಮುಂಡಿಸದೇ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ಮುಂದಾಗಿರುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಗದಗ ಜಿಲ್ಲೆಯಲ್ಲಿ ನಿನ್ನೆ ಮತ್ತೆ ನಾಲ್ಲು ಜನರಿಗೆ ಕೊರೋನಾಸೋಂಕು ದೃಢಪಟ್ಟದೆ ಸೋಂಕಿತರು ಅಹಮದಾಬಾದ್ನಿಂದ ಗದಗ್ ನಗರಕ್ಷೆ ಬಂದಿದ್ದರು ಇವರನ್ನು ಗದಗ್ ನಗರದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಅವರನ್ನು ತಪಾಸಣೆಗೆ ಒಳಪಡಿಸಿದಾಗ ಅವರಲ್ಲಿ ಸೋಂಕು ದೃಢ ಪಟ್ಟದೆ ಎಂದು ಗದಗ್ ಜೆಲ್ಲಾಧಿಕಾರಿ ಎಂ

ಹಿರೇಮಠ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸಂಚಾರಿ ಪೊಲೀಸ್ ಪೇದೆ ಸೇರಿ ಮೂವರಿಗೆ ಕೋವಿಡ್ ಪಾಸಿಟವ್ ಇರುವುದು ದ್ವಢಪಟ್ಟದೆ

ಭಾರತೀಯ ಕೈಲ್ವೆ

ಅಲ್ಲದೇ ಟಿಕೆಟ್ ಬುಕ್ಕಿಂಗ್ನ್ನು ಸ್ಟಗಿತಗೊಳಿಸಲಾಗಿದೆ ಆದರೆ ತ್ರಮಿಕ ಹಾಗೂ ವಿಶೇಷ ರೈಲುಗಳು ಮಾತ್ರ ಸಂಚರಿಸಲಿವೆ ಎಂದು ಭಾರತೀಯ ರೈಲ್ವೆ ತಿಳಿಸಿದೆ

ರಾಜ್ಯದಿಂದ ಅತಿಹೆಚ್ಚು ಒಂಭತ್ತು ತ್ರಮಿಕ್ ರೈಲುಗಳು ಲಕ್ಷೋಗೆ ಹಾಗೂ ಏಳು ರೈಲುಗಳು ದಾನಪುರಗಳಿಗೆ ಪ್ರಯಾಣಿಕರನ್ನು ಕರೆದೊಯ್ದಿವೆ

ಿ ದೇಶದ ಯಾವುದೇ ರಾಜ್ಯದ ನ್ಯಾಯಬೆಲೆ ಅಂಗಡಿಯಲ್ಲಾದರೂ ಪಡಿತರ ಪಡೆಯಲು ಅನುಕೂಲವಾಗುವಂತೆ ಒಂದು ರಾಷ್ಟ ಒಂದು ಪಡಿತರ ಚೀಟಿ ವ್ಯವಸ್ಥೆ ಜಾರಿಗೊಳಿಸಿದ್ದು ಸ್ವಾಗತಾರ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಿ ಎಪಿಎಂಸಿ ಕಾಯ್ಗೆಗೆ ತಿದ್ಗುಪಡಿ ತರಲು ರಾಜ್ಯ ಸಚಿವ ಸಂಪುಟ ಸಮಿತಿ ಸಭೆ ಅನುಮೋದನೆ